ಬಿಜೆಪಿ ಮತ್ತು ಕಾಂಗ್ರೆಸ್ ತಮ್ಮ ಪಕ್ಷಗಳ ಅಭ್ಲರ್ಥಿ ಪರ ಮತಯಾಚನೆ ಮಾಡುವ ಜೊತೆಗೆ ಪರಸ್ವರ ಬಿರುಸಿನ ವಾಗ್ಲಾಳಿಯಲ್ಲಿ ತೊಡಗಿವೆ ಎರಡೂ ಪಕ್ಷಗಳ ಹಿರಿಯ ನಾಯಕರು ಇಂದು ಪಲವೆಡೆ ಪ್ರಚಾರ ಕಾರ್ಯಗಳಲ್ಲಿ ತೊಡಗಲಿದ್ದಾರೆ ಮಧ್ಯಪ್ರದೇಶದ ಛತರ್ಪುರ್ ಮತ್ತು ಮಂಡ್ಲೂರ್ ಜಿಲ್ಲೆಗಳಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಇಂದು ಚುನಾವಣಾ ರ್ಾಲಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಅದೇ ರೀತಿ ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಷಾ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಬಿಎಸ್ಪಿ ಅಧ್ಯಕ್ಷೆ ಮಾಯಾವತಿ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಮತ್ತು ಇತರ ಹಲವು ನಾಯಕರು ಇಂದು ಸಾರ್ವಜನಿಕ ಸಭೆಗಳನ್ನು ನಡೆಸಲಿದ್ದಾರೆ ಮಿಜೋರಾಂನ ಲುಂಗ್ಲೈ ನಲ್ಲಿ ನಿನ್ನೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ರ್ಯಾಲಿಯನ್ನು ಉದ್ದೇತಿಸಿ ಭಾಷಣ ಮಾಡಿ ನಂತರ ನಾಗರಿಕ ಸಂಘಟನೆಗಳು ಹಾಗೂ ಸರ್ಕಾರೇತರ ಸಂಸ್ಥೆಗಳ ಪ್ರತಿನಿಧಿಗಳ ಜೊತೆ ಸಂವಾದ ನಡೆಸಿದರು

ರಾಜಸ್ತಾನ ಮತ್ತು ತೆಲಂಗಾಣ ರಾಜ್ಯಗಳಲ್ಲೂ ಚುನಾವಣಾ ಪ್ರಚಾರ ರಂಗೇರುತ್ತಿದೆ

ಜಮ್ಮು ಮತ್ತು ಕಾಶ್ವೀರದಲ್ಲಿ ಪಂಚಾಯತ್ ಚುನಾವಣೆಗಳ ಮೂರನೇ ಸುತ್ತಿನ ಮತದಾನ ಪ್ರಗತಿಯಲ್ಲಿದೆ

ಗಡಿ ಪ್ರದೇಶದಲ್ಲಿ ಶಾಂತಿ ಕಾಯ್ಲಕೊಳ್ದುವ ಕುರಿತು ಇಂದಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಗುವುದು ಎರಡೂ ದೇಶಗಳು ದೋವಲ್ ಹಾಗೂ ವಾಂಗ್ ಅವರನ್ನು ಗಡಿ ಮಾತುಕತೆಗಾಗಿ ವಿಶೇಷ ಪ್ರತಿನಿಧಿಗಳನ್ನಾಗಿ ನಿಯೋಜಿಸಿವೆ ಕಳೆದ ಏಪ್ರಿಲ್ನಲ್ಲಿ ನಡೆದ ವುಹಾಂಗ್ ಕೃಂಗಸಭೆಯ ನಂತರ ದ್ವಿಪಕ್ಷೀಯ ಸಂಬಂಧಗಳ ಬಲವರ್ಧನೆ ನಿಟ್ಟನಲ್ಲಿ ಆಗಿರುವ ಪ್ರಗತಿ ಕುರಿತು ಸಪ ಈ ಮಾತುಕತೆಯ ವೇಳೆ ಪರಾಮರ್ಶೆ ನಡೆಯಲಿದೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹಾಗೂ ಚೀನಾ ಅಧ್ಯಕ್ಷ ಕ್ಷಿಜಿಂಗ್ಪಿಂಗ್ ಅವರು ವುಹಾಂಗ್ನಲ್ಲಿ ಮೊದಲ ಅನೌಪಚಾರಿಕ ಶೃಂಗಸಭೆಯಲ್ಲಿ ಭಾಗವಹಿಸಿ ಚರ್ಚಿಸಿದ್ದರು ದೋವಲ್ ಮತ್ತು ವಾಂಗ್ ನಡುವಿನ ಕೊನೆಯ ಸುತ್ತಿನ ಮಾತುಕತೆ ದೆಹಲಿಯಲ್ಲಿ ನಡೆಯಲಿದೆ ಶಬರಿಮಲೆ ದೇವಸ್ಥಾನದಲ್ಲಿ ಎಲ್ಲಾ ವಯೋಮಾನದ ಮಹಿಳೆಯರಿಗೆ ಅಯ್ಜಪ್ಪ ಸ್ವಾಮಿಯ ದರ್ಶನ ಪಡೆಯಲು ಎರಡು ದಿನಗಳನ್ನು ಕಾಯ್ದಿರಸಬಹುದು ಎಂದು ಕೇರಳ ಸರ್ಕಾರ ರಾಜ್ಯ ಹೈಕೋರ್ಟಿಗೆ ಮಾಹಿತಿ ನೀಡಿದೆ ನಾಲ್ವರು ಮಹಿಳೆಯರಿಂದ ಈ ವಿಚಾರವಾಗಿ ಸಲ್ಲಿಕೆಯಾಗಿರುವ ಅರ್ಜೆಗಳ ವಿಚಾರಣೆಯ ವೇಳೆ ರಾಜ್ಯ ಸರ್ಕಾರದ ಈ ಸಲಹೆ ಪ್ರಸ್ತಾಪವಾಗಿದೆ ನಿನ್ನೆ ನಡೆದ ವಿಚಾರಣೆಯ ವೇಳೆ ಮಹಿಳಾ ಅರ್ಜೆದಾರರು ಪ್ರಸ್ತಾಪಿಸಿರುವ ಈ ಸಲಹೆಯನ್ನು ಕೇರಳ ಸರ್ಕಾರ ಅನುಮೋದಿಸಿತು

ಪಳನಿ ಸ್ವಾಮಿ ಅವರೊಂದಿಗೆ ಚೆನ್ನೈನ ಪ್ರಧಾನ ಆಡಳಿತ ಕಚೇರಿಯಲ್ಲಿ ಇಂದು ಬೆಳಗ್ಗೆ ಸಭೆ ನಡೆಸಿತು ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ತಿ ಡೇನಿಯಲ್ ರಿಚರ್ಡ್ ನೇತೃತ್ವದ ಅಂತರ ಇಲಾಖಾ ತಂಡ ಚಂಡಮಾರುತ ಸಂತ್ರಸ್ತ ಜಲ್ಲೆಗಳಲ್ಲಿ ಉಂಟಾಗಿರುವ ಹಾನಿಯನ್ನು ಖುದ್ದಾಗಿ ವೀಕ್ಷಿಸಲಿದೆ ಮೂರು ದಿನಗಳ ಕಾಲ ಈ ಜಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಸೋಮವಾರ ಸಂಜೆ ಚೆನ್ನೈಗೆ ಹಿಂದಿರುಗುವ ತಂಡದ ಸದಸ್ಕರು ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿ ಮತ್ತು ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಸಮಾಲೋಚನೆ ನಡೆಸಲಿದೆ ನಂತರ ಈ ತಂಡ ತನ್ನ ವರದಿಯನ್ನು ಗೃಹ ಸಚಿವಾಲಯಕ್ಕೆ ಸಲ್ಲಿಸಲಿದೆ ಅಯೋಧ್ಯೆಯಲ್ಲಿ ನಾಳೆ ಆಯೋಜಿಸಲಾಗಿರುವ ಧರ್ಮ ಸಭೆಯ ಪ್ರಯುಕ್ತ ಭಿಗಿಭದ್ರತೆಯನ್ನು ಕಲ್ಪಿಸಲಾಗಿದೆ

ಕಾನೂನು ಸುವ್ದವಸ್ಥೆ ಕಾಪಾಡಲು ಎಲ್ಲಾ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಂಡಿರುವುದಾಗಿ ಪೊಲೀಸ್ ಮಹಾನಿರ್ದೇಶಕ ಓ ಪಿ ಸಿಂಗ್ ತಿಳಿಸಿದ್ದಾರೆ ಮಾಲ್ಡೀವ್ಸ್ನ ವಿದೇಶಾಂಗ ಸಚಿವ ಅಬ್ದುಲ್ಲಾ ಶಾಹಿದ್ ನಾಲ್ಕು ದಿನಗಳ ಭಾರತ ಭೇಟಿಗಾಗಿ ಇಂದು ನವದೆಹಲಿಗೆ ಆಗಮಿಸಿದ್ದಾರೆ ಶ್ರವಾಸದ ವೇಳೆ ಅವರು ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಮಾಲ್ದೀವ್ಸ್ ಮತ್ತು ಭಾರತದ ನಡುವಿನ ಸಾಂಪ್ರದಾಯಕ ಸ್ನೇಪ ಸಂಬಂಧಗಳ ಬಲವರ್ಧನೆ ಕುರಿತು ಚರ್ಚೆ ನಡೆಸಲಿದ್ದಾರೆ

ಮಳೆಯಿಂದಾಗಿ ಜಲಾಶಯಗಳು ಮತ್ತು ನದಿಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗುವುದನ್ನು ಅಳೆಯುವಂತಪ ಹೊಸ ತಂತ್ರಜ್ಞಾನವನ್ನು ಭಾರತೀಯ ಹವಾಮಾನ ಇಲಾಖೆ ಅಭಿವೃದ್ದಿಪಡಿಸಿದೆ

ನವದೆಹಲಿಯಲ್ಲಿ ನಿನ್ನೆ ಸಂಜೆ ವಿಜ್ವಾನ ಮತ್ತು ಪರಿಸರ ಕೇಂದ್ರ ಆಯೋಜಿಸಿದ್ದ ಸಮಾರಂಭದಲ್ಲಿ ಭಾರತೀಯ ಹವಾಮಾನ ಇಲಾಖೆ ನಿರ್ದೇತಕರಾದ ಜನರಲ್ ಕೆ

ರಮೇಶ್ ಈ ವಿಷಯ ತಿಳಿಸಿದ್ದು ಇತ್ತೀಚೆಗೆ ಕೇರಳದಲ್ಲಾದ ಅತಿವೃಷ್ಷಿಯ ಪರಿಣಾಮಗಳು ಸೇರಿದಂತೆ ಹಲವು ನೈಸರ್ಗಿಕ ಪ್ರಕೋಪಗಳನ್ನು ಎದುರಿಸಲು ಹೊಸ ತಂತ್ರಜ್ಞಾನ ನೆರವಾಗಲಿದೆ ಅಲ್ಲದೇ ಚಂಡಮಾರುತಗಳ ಬಗ್ಗೆ ಇನ್ನೂ ಹೆಚ್ಚು ಕರಾರುವಕ್ಕಾದ ಮುನ್ನೂಚನೆ ಲಭ್ದವಾಗಲಿದೆ ಎಂದು ಹೇಳಿದ್ದಾರೆ

ತನ್ನ ಸೇನಾಪಡೆಗಳು ವೈಮಾನಿಕ ಹೆಲಿಕಾಪ್ವರ್ಗಳ ಮೂಲಕ ದಾಳಿ ನಡೆಸಿದಲ್ಲದೇ ಭೂಪ್ರದೇಶದಲ್ಲೂ ತೀವ್ರ ದಾಳಿ ನಡೆಸಿದವೆಂದು ಫ್ರಾನ್ಸ್ನ ರಕ್ಷಣಾ ಸಚಿವಾಲಯ ಮಾಹಿತಿ ನೀಡಿದೆ ಅಲ್ಲಿಯ ಸಶಸ್ತಪಡೆಗಳ ಇಲಾಖಾ ಸಚಿವರಾದ ಫ್ಲಾರೆನ್ಸ್ ಪಾರ್ಲೆ ಟ್ವಿಟರ್ ಮೂಲಕ ಈ ಮಾಹಿತಿ ನೀಡಿದ್ದು ಮಾಲಿಯಲ್ಲಿ ನಡೆದ ಸೇನಾ ಕಾರ್ಯಾಚರಣೆಯಲ್ಲಿ ಪತ್ತೆಗೀಡಾದ ಉಗ್ರರ ಪೈಕಿ ಹಮದೌನ್ ಕೌಫ್ನಾ ಸೇರಿಬಹುದು ಎಂದು ಶಂಕಿಸಲಾಗಿದೆ ಎಂದಿದ್ದಾರೆ

ನವದೆಹಲಿಯಲ್ಲಿ ನಡೆಯುತ್ತಿರುವ ಮಹಿಳಾ ವಿಶ್ವ ಬಾಕ್ಲಿಂಗ್ ಚಾಂಪಿಯನ್ಷಿಪ್ನಲ್ಲಿ ಭಾರತದ ಖ್ಯಾತ ಬಾಕ್ಲರ್ ಎಂ

ಮೇರಿ ಕೋಮ್ ಮತ್ತು ರೂಕಿ ಸೋನಿಯಾ ಚಪಲ್ ಇಂದು ಸಂಜೆ ಚಿನ್ನದ ಪದಕಕ್ಕಾಗಿ ಸೆಣೆಸಲಿದ್ದಾರೆ

ಜಿ ವಿಭಾಗದಲ್ಲಿ ಮೇರಿ ಕೋಮ್ ಐತಿಹಾಸಿಕ ಅರನೇ ಚಿನ್ನದ ಪದಕಕ್ಕಾಗಿ ಉಕ್ರೇನ್ನ ಪನ್ನಾ ಒಕೋಟಾ ಅವರನ್ನು ಎದುರಿಸಲಿದ್ದಾರೆ